ದೇಶದ ಇಂಧನ ಬದಲಾವಣೆ ಮಾರ್ಗಸೂಚಿ ಸ್ವಾವಲಂಬನೆಗೆ ಹಾದಿ ಮಾಡಿಕೊಡುವ ಜೊತೆಗೆ ಬೃಹತ್ ಪ್ರಮಾಣದ ಉದ್ಲೋಗ ಸ್ಪಷ್ಟಿಸಲಿದೆ ಪೆಟ್ರೋಲಿಯಂ ಸಚಿವ ಧರ್ಮೇಂದ್ರ ಪ್ರದಾನ್

ತಮಿಳುನಾಡು ಕೇರಳ ಕರಾವಳಿಯಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆ ಕೇಂದ್ರ ಸಂಪುಟ ಕಾರ್ಯದರ್ತಿಯಿಂದ ರಾಷ್ಷೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿ ಸಭೆ

ಸಭೆಯ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಕೇಂದ್ರ ಕೃಷಿ ಸಚಿವ ನರೇಂದ್ರಸಿಂಗ್ ತೋಮರ್ ರೈತ ನಾಯಕರು ಹಾಗೂ ಸರ್ಕಾರದೊಂದಿಗೆ ನಡೆದ ಸಭೆ ಪೂರ್ಣಗೊಂಡಿದ್ಲು

ಕ್ಷತ ಪ್ರತಿನಿಧಿಗಳೊಂದಿಗೆ ನಡೆಸಿದ ಸಭೆ ಉತ್ತಮವಾಗಿತ್ತು ನಾಡಿದ್ದು ಮತ್ತೊಮ್ನೆ ಸಭೆ ನಡೆಸಲು ನಿರ್ಧರಿಸಿದ್ದೇವೆ ಮಾತುಕತೆ ನಡೆಸಲು ರೈತರ ಸಣ್ಣ ಗುಂಪನ್ನು ರಚಿಸಬೇಕೆಂದು ನಾವು ಬಯಸಿದ್ದೇವೆ ಆದರೆ ರೈತರು ಪ್ರತಿಯೊಬ್ಲರೊಂದಿಗೂ ಮಾತುಕತೆ ನಡೆಸಬೇಕೆಂದು ಹೇಳಿದ್ದಾರೆ ಆದರೆ ಇದೇನೂ ಸಮಸ್ಕೆಯಲ್ಲ ಎಂದು ಸಚಿವ ತೋಮರ್ ಹೇಳಿದ್ಲಾರೆ ತೋಮರ್ ಅವರೊಂದಿಗೆ ವಾಣಿಜ್ಞ ಸಚಿವ ಪಿಯೂಷ್ ಗೋಯಲ್ ಹಾಗೂ ವಾಣಿಜ್ಞ ಖಾತೆ ರಾಜ್ಯ ಸಚಿವ ಸೋಮ್ಪ್ರಕಾಶ್ ರೈತ ಪ್ರತಿನಿಧಿಗಳೊಂದಿಗೆ ಇಂದು ಮಾತುಕತೆ ನಡೆಸಿದರು

ಬೃಪತ್ ಪ್ರಮಾಣದ ಉದ್ಯೋಗಗಳನ್ನು ಸೈಷ್ಷಿಸಲಿದೆ ಎಂದು ಪೆಟ್ರೋಲಿಯಂ ನೈಸರ್ಗಿಕ ಅನಿಲ ಹಾಗೂ ಉಕ್ಕು ಖಾತೆ ಸಚಿವ ಧರ್ಮೇಂದ್ರ ಪ್ರದಾನ್ ಇಂದು ಹೇಳಿದ್ದಾರೆ

ಇದರಿಂದ ಪರಿಸರ ಮಾಲಿನ್ನವನ್ನು ತಗ್ಗಿಸಲು ನೆರವಾಗುವುದರ ಜೊತೆಗೆ ಹವಾಮಾನ ಬದಲಾವಣೆಯ ಒಪ್ಲಂದಗಳಗೆ ತನ್ನ ಬದ್ಗತೆಯನ್ನು ದೇಶ ತೋರಿದಂತಾಗಲಿದೆ ಎಂದರು ನೈಸರ್ಗಿಕ ಅನಿಲಗಳ ಹೆಚ್ಚಿನ ಬಳಕೆಯಿಂದಾಗಿ ಸಾಂಪ್ರದಾಯಿಕ ಇಂಧನಗಳ ಮೇಲಿನ ಅವಲಂಬನೆಯನ್ನು ತಗ್ಗಿಸಲು ಸಾಧ್ಯವಾಗಲಿದೆ ಎಂದರು ಇಂದು ಉದ್ವಾಟಿಸಲಾದ ಸ್ಸೇಷನ್ಗಳಿಂದಾಗಿ ಎಂಎನ್ಜಿಎಲ್ ನೂರು ಸಿಎನ್ಜಿ ಕೇಂದ್ರಗಳ ಜಾಲವನ್ನು ಹೊಂದಿದಂತಾಗಿದೆ

ತಮಿಳುನಾಡು ಹಾಗೂ ಕೇರಳದ ದಕ್ಷಿಣ ಕರಾವಳಿಗಳಲ್ಲಿ ತೀವ್ರ ವಾಯುಭಾರ ಕುಸಿತದಿಂದ ಉಂಟಾಗಲಿರುವ ಚಂಡಮಾರುತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ತಮಿಳುನಾಡು ಕೇರಳ ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ತಿಗಳು ಲಕ್ಷದ್ನೀಪದ ಸಲಹೆಗಾರರು ಹಾಗೂ ವಿವಿಧ ಸಚಿವಾಲಯಗಳ ಕಾರ್ಯದರ್ತಿಗಳೊಂದಿಗೆ ರಾಜೀವ್ ಗೌಬಾ ಸಭೆ ನಡೆಸಿದರು ತಮಿಳುನಾಡು ಕೇರಳ ಹಾಗೂ ಲಕ್ಷದ್ನೀಪದಲ್ಲಿ ವಾಯುಭಾರ ಕುಸಿತದ ಸಂದರ್ಭದಲ್ಲಿ ಗಾಳಿಯ ವೇಗ ಹಾಗೂ ಮುಂದಿನ ಮೂರು ದಿನಗಳ ಕಾಲ ಸುರಿಯಲಿರುವ ಭಾರೀ ಮಳೆ ಕುರಿತಂತೆ ಭಾರತೀಯ ಹವಾಮಾನ ಇಲಾಖೆಯ ಮಹಾನಿರ್ದೇಶಕರು ಸಭೆಗೆ ಮಾಹಿತಿ ನೀಡಿದರು ತಮಿಳುನಾಡು ಕೇರಳದ ಮುಖ್ಯ ಕಾರ್ಯದರ್ತಿಗಳು ಹಾಗೂ ಲಕ್ಷದ್ನೀಪದ ಸಲಹೆಗಾರರು ಚಂಡಮಾರುತ ಪರಿಸ್ಥಿತಿಯನ್ನು ನಭಾಯಿಸಲು ಜೆಲ್ಲಾ ಬಿಕ್ಕಟ್ಟು ಸಮಿತಿಗಳ ಮೂಲಕ ಕೈಗೊಂಡಿರುವ ಸಿದ್ದತೆ ಹಾಗೂ ವ್ಯವಸ್ಥೆಗಳನ್ನು ರಾಷ್ಲೀಯ ಬಿಕ್ಕಟ್ಲು ನಿರ್ವಹಣಾ ಸಮಿತಿಗೆ ವಿವರಿಸಿದರು ನಾಗರಿಕ ವಿಮಾನಯಾನ ದೂರಸಂಪರ್ಕ ಇಂಧನ ಗ್ರಹ ಸಚಿವಾಲಯದ ಕಾರ್ಯದರ್ತಿಗಳು ಎನ್ಡಿಎಂಎ ಹಾಗೂ ರಕ್ಷಣಾ ಸಚಿವಾಲಯದ ಪ್ರತಿನಿಧಿಗಳು ಪರಿಸ್ತಿತಿ ನಿಭಾಯಿಸಲು ಕೈಗೊಂಡಿರುವ ಸಿದ್ಲತೆಗಳ ಕುರಿತಂತೆ ಸಭೆಗೆ ವಿವರಿಸಿದರು ಹಾನಿ ಅತ್ಲಂತ ಕನಿಷ್ಣ ಪ್ರಮಾಣದಲ್ಲಿರುವಂತೆ ಅಗತ್ಲ ವಸ್ತುಗಳು ಲಭ್ಞವಾಗುವಂತೆ ಸೂಕ್ತ ಸಿದ್ದತೆಗೆ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುವಂತೆ ಸಂಪುಟ ಕಾರ್ಯದರ್ಶಿ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸಚಿವಾಲಯಗಳಿಗೆ ಸೂಚನೆ ನೀಡಿದರು

ಹೆಚ್ಚನ ಪ್ರಮಾಣದ ಪರೀಕ್ಷೆಗಳಿಂದ ಸೋಂಕಿನ ತ್ವರಿತ ಪತ್ತೆ

ಅಲ್ಲದೇ ಸಾವಿನ ಪ್ರಮಾಣವು ಕಡಿಮೆಯಾಗಲು ಇದರಿಂದ ಸಾಧ್ಯವಾಗಿದ್ದು ದೈನಂದಿನ ಸೋಂಕು ಪ್ರಕರಣಗಳ ಇಳಿಕೆಗೆ ಕಾರಣವಾಗಿದೆ

ಜಗತ್ತಿನ ಹಲವು ಅಭಿವ್ಯದ್ಲಿ ಹೊಂದಿದ ದೇಶಗಳಿಗಿಂತ ಭಾರತದಲ್ಲಿ ಪ್ರತಿ ದಶಲಕ್ಷ ಜನಸಂಖ್ಲೆಗೆ ಕೊರೊನಾ ಸೋಂಕಿತರ ಪ್ರಮಾಣ ಸಾವಿನ ಪ್ರಮಾಣ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿದೆ

ಅಲ್ಲದೇ ಸೋಂಕಿನ ವಿರುದ್ದ ಭಾರತದ ಪ್ರತಿಕ್ರಿಯೆ ಸಂಪೂರ್ಣ ವಿಜ್ಞಾನದ ಮೇಲೆ ಆಧಾರವಾಗಿರಬೇಕು ಎಂದು ಪ್ರಧಾನಮಂತ್ರಿ ಸಲಹೆ ನೀಡಿದ್ದರು ಆ ಸಂದರ್ಭದಲ್ಲಿ ಭಾರತದಲ್ಲಿ ಕೊರೊನಾ ಸೋಂಕಿನ ಒಂದೇ ಒಂದು ಪ್ರಕರಣ ವರದಿಯಾಗಿರಲಿಲ್ಲ ಮಾರ್ಚ್ ತಿಂಗಳ ಆರಂಭದಿಂದಲೇ ಪ್ರಧಾನಮಂತ್ರಿಗಳು ಪ್ರತಿದಿನ ಬೆಳಗ್ಗೆ ಭಾರತದಲ್ಲಿ ಕೊರೊನಾ ಸಂಬಂಧಿಸಿದ ಅಂಕಿಅಂಶಗಳನ್ನು ವೈಯಕ್ತಿಕವಾಗಿ ನಿಗಾವಹಿಸುತ್ತಿದ್ದರು ನಂತರ ರಾಜ್ಯಗಳ ಮುಖ್ಯಮಂತ್ರಿಗಳಗೆ ಕರೆ ಮಾಡಿ ಪರಿಸ್ಥಿತಿಯ ಕುರಿತಂತೆ ಮನವರಿಕೆ ಮಾಡಿ ಎಚ್ಲರಿಕೆ ವಹಿಸುವಂತೆ ಸೂಚಿಸಿದರು

ತಮ್ಮ ಪ್ರದೇಶಗಳಲ್ಲಿ ಪರಿಸ್ವಿತಿಯನ್ನು ಅಂದಾಜಿಸುವಂತೆ ಸಚಿವರುಗಳಿಗೆ ಸೂಚನೆ ನೀಡುತ್ತಿದ್ದಾರೆ ಅಲ್ಲದೇ ಆರೋಗ್ಯ ರಕ್ಷಣಾ ವೃತ್ತಿಪರರು ತ್ರೀಡಾಪಟುಗಳು ಮಾಧ್ಯಮಗಳು ಸೇರಿತಂತೆ ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಸಂವಾದ ನಡೆಸಿ ತಮ್ಮ ಅನುಭಗಳನ್ನು ಬಳಸಿಕೊಂಡು ಜನರಲ್ಲಿ ಜಾಗೃತಿ ಮೂಡಿಸುವಂತೆ ಪ್ರೇರಣೆ ನೀಡುತ್ತಿದ್ದಾರೆ ವಾಣಿಜ್ಞ ಹಾಗೂ ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ನಾಳೆ ವಿಡಿಯೋ ಕಾನ್ದರೆನ್ಲ್ ಮೂಲಕ ಭಾರತೀಯ ವ್ಯಾಪಾರ ಮಂಡಳಿಯ ಸಭೆಯ ಅಡ್ಡಕತೆ ವಹಿಸಲಿದ್ದಾರೆ ದೇತೀಯ ತಯಾರಿಕೆ ಹಾಗೂ ರಫ್ಲಿಗೆ ಉತ್ತೇಜನ ಕಲ್ಲಿಸುವ ಕ್ರಮವಾಗಿ ಹೊಸ ವಿದೇಶ ವ್ಲಾಪಾರ ನೀತಿ ಹಾಗೂ ಕಾರ್ಯತಂತ್ರಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಿದ್ದಾರೆ ಭಾರತದ ವ್ಯಾಪಾರ ಹೆಚ್ಚಳ ಗುರಿಯನ್ನು ಸಾಧಿಸುವ ಕ್ರಮವಾಗಿ ವಿದೇಶ ವ್ಯಾಪಾರ ನೀತಿಗೆ ಸಂಬಂಧಿಸಿದಂತೆ ಸರ್ಕಾರದ ನೀತಿ ನಿರೂಪಣೆಗೆ ವಾಣಿಜ್ಯ ಹಾಗೂ ಕೈಗಾರಿಕೆಗಳೊಂದಿಗೆ ವಾರ್ಷಿಕ ಸಮಾಲೋಚನೆ ಹಾಗೂ ಸಂವಾದಕ್ಕೆ ವ್ಯಾಪಾರ ಮಂಡಳ ವೇದಿಕೆ ಕಲ್ಪಿಸುತ್ತದೆ

ಚೆನ್ನೈ ಮೂಲದ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕಲ್ಪಿಸಲಾಗಿತ್ತು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಆರೋಗ್ಯ ವಿಶಮಿಸಿದ ಕಾರಣ ರಾಜ್ಕೋಟ್ ಸಿವಿಲ್ ಆಸ್ಪತ್ರೆಯಿಂದ ಚೆನ್ಟೈ ಆಸ್ಪತ್ರೆಗೆ ವಿಮಾನದ ಮೂಲಕ ಸ್ಥಳಾಂತರಿಸಲಾಗಿತ್ತು ಕಳೆದ ವರ್ಷ ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದ ಬಾಲಿವುಡ್ ನಟಿ ಉರ್ಮಿಳಾ ಮಾತೋಂಡ್ಕರ್ ಮಹಾರಾಷ್ಲ ಮುಖ್ಯಮಂತ್ರಿ ಉದ್ದವ್ ಶಾಕ್ರೆ ಸಮ್ಮಖದಲ್ಲಿ ಮುಂಬೈನಲ್ಲಿಂದು ಶಿವಸೇನೆ ಪಕ್ವವನ್ನು ಸೇರ್ಪಡೆಗೊಂಡರು ನಟಿ ಮಾತೋಡ್ಕರ್ ಅವರು ಶಿವಸೇನೆ ಸೇರಿರುವುದನ್ನು ಸ್ವಾಗತಿಸಿರುವ ರಾಜ್ಯ ಶ್ರವಾಸೋದ್ಯಮ ಸಚಿವ ಆದಿತ್ತ ಶಾಕ್ರೆ ದೇಶಕ್ಕೆ ಸೇವೆ ಸಲ್ಲಿಸಲು ಅವರೊಂದಿಗೆ ಕಾರ್ಯನಿರ್ವಹಿಸಲು ಎದುರು ನೋಡುತ್ತಿರುವುದಾಗಿ ಟ್ವೀಟ್ ಮಾಡಿದ್ದಾರೆ ಭಾರತದಲ್ಲಿರುವ ರೈತರಿಗೆ ಸಂಬಂಧಿಸಿದಂತೆ ಕೆನಡಾ ದೇಶದ ನಾಯಕರು ಪ್ರಜಾಪ್ರಭುತ್ವ ದೇಶವೊಂದರ ಆಂತರಿಕ ವ್ಲವಹಾರಗಳಿಗೆ ಸಂಬಂಧಿಸಿದಂತೆ ನೀಡಿರುವ ಹೇಳಿಕೆಗಳು ಅನಾವಶ್ಲಕ ಎಂದು ಭಾರತ ಹೇಳಿದೆ ಮಾಧ್ಲಮಗಳ ಪ್ರಶ್ನೆಯೊಂದಕ್ಕೆ ಪ್ರತಿಕ್ರಿಯಿಸಿರುವ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾತ್ಲವ ತಪ್ಪು ಮಾಹಿತಿಯಿಂದಾಗಿ ಈ ಹೇಳಿಕೆಗಳನ್ನು ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ